ಸಚಿವ ರಾಜನಾಥ್ ಸಿಂಗ್ ಅವರಿಂದ ಪರಿಶೀಲನೆ

ಕೂಡ ವಾರ್ಷಿಕ ಅಮರನಾಥ ಯಾತ್ರೆ ಸ್ಥಗಿತ ಕರ್ನಾಟಕ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಎಚ್

ಕುಮಾರಸ್ಲಾಮಿ ಅವರಿಂದ

ನ್ಯಾಯಾಲಯದಿಂದ ನಿರೀಕ್ಷಣಾ ಜಾಮೀನು ಮಂಜೂರು

ಪಂದ್ಯಾವಳಿಯಲ್ಲಿ ಪಿ

ಕೇಂದ ಗ್ಪಹ ಸಚಿವ ರಾಜ್ ನಾಥ್ ಸಿಂಗ್ ಅವರು ಇಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭದ್ರತೆ ಕಾನೂನು ಮತ್ತು ಸುವ್ಯವಸ್ಥೆ ಕುರಿತಂತೆ ಸಂಬಂಧಿತ ಅಧಿಕಾರಿಗಳೊಂದಿಗೆ ಪರಿಸ್ಥಿತಿಯ ಪರಾಮರ್ಶೆ ನಡೆಸುತ್ತಿದ್ದಾರೆ ಎರಡು ದಿನಗಳ ಭೇಟಿಗಾಗಿ ನಿನ್ನೆ ಶ್ರೀನಗರ ತಲುಪಿದ ರಾಜ್ ನಾಥ್ ಸಿಂಗ್ ರಾಜ್ಯದಲ್ಲಿ ಅಭಿವೃದ್ದಿ ಸಂಬಂಧಿತ ಕಾರ್ಯಗಳನ್ನೂ ಪರಿಶೀಲಿಸುತ್ತಿದ್ಲಾರೆ ಅವರು ದೆಹಲಿಗೆ ಇಂದು ಹಿಂದಿರುಗುವರು ಕಳೆದ ರಾತ್ರಿ ಗೃಹ ಸಚಿವರು ರಾಜ್ ಭವನದಲ್ಲಿ ರಾಜ್ಯಪಾಲ ಎನ್ ಎನ್ ವೋರಾ ಅವರೊಂದಿಗೆ ಅಭಿವ್ಬದ್ದಿ ಯೋಜನೆಗಳು ಅಮರನಾಥ್ ಯಾತ್ರಾರ್ಥಿಗಳು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮಾತುಕತೆ ನಡೆಸಿದರು ಸಿಂಗ್ ಹಾಗೂ ರಾಷ್ಟೀಯ ಭದ್ರತಾ ಸೆಲಹೆಗಾರ ಅಜಿತ್ ದೋವಲ್ ಅವರುಗಳು ಕಾಶ್ಟೀರದ ಭದ್ರತಾ ಪರಿಸ್ಲಿತಿ ಕುರಿತು ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದರು ಸೇನೆಗೆ ಗಡಿ ಹಾಗೂ ಗಡಿ ನಿಯಂತ್ರಣ ರೇಖೆಯ ಬಳಿ ಒಳನುಸುಳುವಿಕೆಗೆ ಸಂಬಂಧಿಸಿದ ವಿಷಯಗಳು ಸವಾಲುಗಳು ಮತ್ತು ಭದ್ರತಾ ಏಜೆನ್ಸಿಗಳ ಸಿದ್ದತೆ ಕುರಿತು ಅಧಿಕಾರಿಗಳು ಗ್ವಹ ಸಚಿವರಿಗೆ ವಿವರಿಸಿದರು ಇಂದು ಬೆಳಿಗ್ಗೆ ಕೇಂದ್ರ ಗ್ವಹ ಸಚಿವರು ಅಮರನಾಥ ಗುಹಾಂತರ ದೇವಾಲಯಕ್ಷೆ ಭೇಟಿ ನೀಡುವ ಕಾರ್ಯಕ್ರಮವಿತ್ತಾದರೂ ಪ್ರತಿಕೂಲ ವಾತಾವರಣದಿಂದಾಗಿ ಭೇಟಿ ನೀಡಲಾಗಲಿಲ್ಲ ಎಂದು ಅಧಿಕಾರಿಗಳು ಆಕಾಶವಾಣಿಗೆ ತಿಳಿಸಿದ್ದಾರೆ

ಪಹಲ್ಲಾಮ್ ಹಾಗೂ ಬಲ್ಲಾಲ್ ಮಾರ್ಗಗಳಲ್ಲಿ ಮಳೆಯಿಂದಾಗಿ ಸಂಚಾರ ಮಾರ್ಗ ಹಾನಿಯಾಗಿದೆ ಬಲ್ತಾಲ್ ಸೋನ್ ಮಾರ್ಗ್ ಹಾದಿಯಲ್ಲಿ ಕೆಲವು ಸ್ಥಳಗಳಲ್ಲಿ ಭೂಕುಸಿತ ಸಂಭವಿಸಿದೆ ದುರಸ್ತಿ ಕಾರ್ಯ ಪ್ರಗತಿಯಲ್ಲಿದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಕಾಂಗೆಸ್ ನಾಯಕ ಶಶಿತರೂರ್ಗೆ ಅವರ ಪತ್ನಿ ಸುನಂದಾ ಪುಷ್ನರ್ ಅಸಹಜ ಸಾವು ಪ್ರಕರಣಕ್ನೆ ಸಂಬಂಧಿಸಿದಂತೆ ದೆಹಲಿ ನ್ಯಾಯಾಲಯ ಇಂದು ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ ಸಾಕ್ಷ್ಮ ನಾಶ ಮಾಡಬಾರದು ನ್ಯಾಯಾಲಯದ ಅನುಮತಿ ಇಲ್ಲದೆ ದೇಶ ಬಿಟ್ಟು ಹೊರ ಹೋಗಬಾರದೆಂದು ಅವರಿಗೆ ಷರತ್ತು ವಿಧಿಸಲಾಗಿದೆ ಇದಕ್ಕೂ ಮುನ್ನ ದೆಹಲಿ ಪೊಲೀಸರು ತರೂರ್ ಜಾಮೀನಿಗೆ ವಿರೋಧ ವ್ಯಕ್ತಪಡಿಸಿದ್ದು ಅವರು ದೇಶ ಬಿಟ್ಟು ಹೋಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದರು ಎಸ್ಐಟಿ ತನ್ನ ತನಿಖೆ ಮುಗಿಸಿದ್ಲು ಮತ್ತೆ ತಮ್ಮನ್ನು ವಶಕ್ಲೆ ತೆಗೆದುಕೊಳ್ಳುವ ಅಗತ್ಯ ಇಲ್ಲವೆಂದು ತಿಳಿಸಿರುವುದಾಗಿ ಶಶಿತರೂರ್ ನ್ಯಾಯಾಲಯದ ಮುಂದೆ ವಾದ ಮಂಡಿಸಿದ್ದರು

ಪ್ರಸಕ್ತ ಹಣಕಾಸು ವರ್ಷದ ಮುಂಗಡಪತ್ರದಲ್ಲಿ ಸರ್ಕಾರ ಇದಕ್ಕಾಗಿ ಹಣಕಾಸು ವ್ಯವಸ್ಥೆಯನ್ನು ಫೋಷಿಸಿತ್ತು ಸರ್ಕಾರದ ಈ ಮಹತ್ವದ ನಿರ್ಧಾರದಿಂದ ರೈತರ ಆದಾಯ ಹೆಚ್ಚಲು ಅನುಕೂಲವಾಗಲಿದೆ ಗ್ರಾಮೀಣ ಪ್ರದೇಶದಲ್ಲಿ ಜನರ ಜೀವನಮಟ್ಟ ಸುಧಾರಣೆಗೆ ಈ ಕ್ರಮ ಸಹಕಾರಿಯಾಗಿದೆ ಎಂದು ಜೇಟ್ಲಿ ತಮ್ಮ ಸರಣಿ ಟ್ವೀಟ್ಗಳಲ್ಲಿ ವಿವರಿಸಿದ್ದಾರೆ ಭೂತಾನ್ ಪ್ರಧಾನಮಂತಿ ದಾಶೋ ಶೆರಿಂಗ್ ತೊಬಗೆ ಅವರು ಮೂರು ದಿನಗಳ ಭಾರತ ಭೇಟಿಗಾಗಿ ಇಂದು ನವದೆಹಲಿಗೆ ಆಗಮಿಸಿದ್ದಾರೆ ಅವರು ರಾಷ್ವಪತಿ ರಾಮನಾಥ್ ಕೋವಿಂದ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ನಾಳೆ ಸಮಾಲೋಚನೆ ನಡೆಸಲಿದ್ದಾರೆ ಅಲ್ಲದೆ ವಿದೇಶಾಂಗ ವ್ಯವಹಾರಗಳ ಸಚಿವರು ಮತ್ತು ಇತರೆ ಸಚಿವರೊಂದಿಗೆ ಕೂಡ ಅವರು ಮಾತುಕತೆ ನಡೆಸುವರು ಭಾರತ ಮತ್ತು ಭೂತಾನ್ ವಿಭಿನ್ನ ರೀತಿಯ ಗೆಳೆತನ ಮತ್ತು ಸಹಕಾರ ಸಂಬಂಧವನ್ನು ಮೊದಲಿನಿಂದಲೂ ಹೊಂದಿವೆ ಮತ್ತು ಎರಡೂ ದೇಶಗಳ ನಡುವೆ ಹೆಚ್ಚಿನ ವಿಶ್ಲಾಸ ಮತ್ತು ಪರಸ್ರರ ಅರ್ಥೈಸಿಕೊಳ್ಳುವ ಗುಣಗಳಿವೆ ಎರಡೂ ದೇಶಗಳ ರಾಜತಾಂತ್ರಿಕ ಸಂಬಂಧಗಳಿಗೆ ಈ ವರ್ಷ ಸುವರ್ಣ ಮಹೋತ್ಸವ ಆಚರಿಸಲಾಗುತ್ತಿದೆ ಕರ್ನಾಟಕದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಮುಂಗಡಪತ್ರವನ್ನು ಮುಖ್ಯಮಂತ್ರಿ ಎಚ್

ಕುಮಾರಸ್ಲಾಮಿ ರಾಜ್ಯ ವಿಧಾನಸಭೆಯಲ್ಲೀಗ ಮಂಡಿಸುತ್ತಿದ್ದಾರೆ ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ ಪ್ರಣಾಳಿಕೆಯ ಪ್ರಮುಖ ಭರವಸೆಯಾಗಿದ್ದ ರೈತರ ಸಾಲಮನ್ನಾ ಮತ್ತು ಸರ್ಕಾರದ ಇನ್ನೊಂದು ಪಕ್ಷವಾದ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿದ್ದ ಕೆಲವು ಭರವಸೆಗಳ ಈಡೇರಿಕೆ ಕುರಿತ ಕಾರ್ಯಕ್ರಮಗಳನ್ನು ಕುಮಾರಸ್ವಾಮಿ ಘೋಷಿಸಿದ್ದಾರೆ

ಶೂನ್ಯ ಬಂಡವಾಳ ಸಹಜ ಕೃಷಿ ಪದ್ದತಿಯನ್ನು ಅಳವದಿಸಿಕೊಳ್ಳುವ ರೈತರಿಗೆ ಹೆಚ್ಚಿನ ಪ್ರೋತ್ಸಾಹ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲು ಕರ್ನಾಟಕ ರೈತ ಸಲಹಾ ಸಮಿತಿ ರಚನೆ ಎರಡು ತಿಂಗಳಿಗೊಮ್ಮೆ ಸಭೆ ನಡೆಸಿ ಸಮಿತಿ ರೈತರ ಸಮಸ್ಯೆಗಳಿಗೆ ಪರಿಹಾರ ರೂಪಿಸಲಿದೆ ಎಂದು ಕುಮಾರಸ್ವಾಮಿ ಬಜೆಟ್ ಭಾಷಣದಲ್ಲಿ ತಿಳಿಸಿದರು

ನೇಪಾಳದಲ್ಲಿ ಸಂಕಷ್ಪಕ್ಕೆ ಸಿಲುಕಿದ್ದ ಕೈಲಾಸ ಮಾನಸ ಸರೋವರ ಯಾತ್ರಿಕರ ರಕ್ಷಣೆ ಮತ್ತು ಸ್ಲಳಾಂತರ ಕಾರ್ಯವನ್ನು ಚುರುಕುಗೊಲಿಸಲಾಗಿದೆ

ಪರಿಸ್ಥಿತಿ ನಿಯಂತ್ರಣದಲ್ಲಿದ್ದು ಆತಂಕ ಅನಗತ್ತವೆಂದು ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ ಯಾತ್ರಿಗಳಿಗೆ ಸಹಾಯ ಒದಗಿಸಲು ಅಲ್ಲಿ ಶಿಬಿರ ಕಚೇರಿಯೊಂದನ್ನು ತೆರೆಯಲು ರಾಯಭಾರ ಕಚೇರಿಯ ತಂಡವೊಂದು ಸಿಮಿಕೋಟ್ ತಲುಪಿದೆ ಈ ನಡುವೆ ಇನ್ನು ಕೈಲಾಸ ಮಾನಸ ಸರೋವರ ಯಾತೆಯನ್ನು ಆರಂಭಿಸಬೇಕಿರುವ ಯಾತ್ರಿಕರು ತಮ್ಮೊಂದಿಗೆ ಒಂದು ತಿಂಗಳಿಗೆ ಸಾಕಾಗುವಷ್ನು ಅಗತ್ಯ ಔಷಧಗಳನ್ನು ಕೊಂಡೊಯ್ಯಬೇಕು ವೈದ್ಯಕೀಯ ತಪಾಸಣೆಯನ್ನು ಕಡ್ಲಾಯವಾಗಿ ಮಾಡಿಸಿಕೊಂಡು ಹೊರಡಬೇಕೆಂದು ಸೂಚಿಸಲಾಗಿದೆ ಸಿಮಿಕೋಟ್ ಮತ್ತು ಹಿಲ್ಪ ಗ್ರಾಮಗಳನ್ನು ಚಿಕ್ಕ ವಿಮಾನ ಮತ್ತು ಹೆಲಿಕಾಪ್ಸರ್ಗಳ ಮೂಲಕ ಮಾತ್ರ ಸಂಪರ್ಕಿಸಲು ಸಾಧ್ಯವಾಗುತ್ತದೆ ಪ್ರತಿಕೂಲ ಹವಾಮಾನವಿದ್ದಾಗ ಇವುಗಳನ್ನೂ ಸಹ ಬಳಸಲು ಕಷ್ಲವಾಗುತ್ತದೆ ಆದ್ದರಿಂದ ಒಂದು ವೇಳೆ ಅಂತಹ ಪರಿಸ್ಲಿತಿ ಬಂದರೆ ಯಾತ್ರೆ ಮಾರ್ಗದ ಹಲವೆಡೆ ಹವಾಮಾನ ಸರಿಯಾಗುವವರೆಗೂ ಯಾತ್ರಿಕರು ಕಾಯುವ ಪರಿಸ್ಲಿತಿಗೆ ಸಿದ್ದವಾಗಿರಬೇಕಾಗುತ್ತದೆ ಎಂದು ವಿವರಿಸಲಾಗಿದೆ

ಅವರು ಕೊಂಡೊಯ್ಲಿದ್ದ ಎರಡು ಯಾಂತ್ರೀಕೃತ ದೋಣಿಗಳನ್ನು ಸಹ ವಶಕ್ಕೆ ತೆಗೆದುಕೊಳ್ಳಲಾಗಿದೆ

ಕರಾಯಿನಗರ್ ಜಲಪ್ರದೇಶದಲ್ಲಿ ಇಂದು ಬೆಳಗ್ಗೆ ಮೀನುಗಾರಿಕೆಯಲ್ಲಿ ತೊಡಗಿದ್ದರು ಆಗ ಶ್ರೀಲಂಕಾದ ನೌಕಾಪಡೆಯ ಸಿಬ್ಬಂದಿ ಮೀನುಗಾರರು ಮತ್ತು ಅವರ ದೋಣಿಗಳನ್ನು ವಶಕ್ಕೆ ತೆಗೆದುಕೊಂಡಿರುವುದಾಗಿ ಮೀನುಗಾರಿಕೆ ಇಲಾಖೆಯ ಹಿರಿಯ ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದಾರೆ

ಇರಾನ್ನಲ್ಲಿ ಹೌತಿ ಬಂದುಕೋರರ ದಾಳಿಯ ವೇಳೆ ಈ ನಾಗರಿಕರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಮಾನವೀಯ ಸಹಕಾರದ ಆಧಾರದ ಮೇಲೆ ತನ್ನ ಯೋಧರು ಮತ್ತು ನಾಗರಿಕರಿಗೆ ವೈದ್ಯಕೀಯ ಚೆಕಿತ್ಸೆ ಒದಗಿಸುವಂತೆ ಭಾರತದೊಂದಿಗೆ ಸಂಯುಕ್ತ ಅರಬ್ ಎಮಿರೇಟ್ಸ್ ಒಪ್ಪಂದ ಮಾಡಿಕೊಂಡಿದೆ ಎಮಿರೇಟ್ಸ್ನ ರಾಯಭಾರ ಕಚೇರಿ ಈಗಾಗಲೇ ಯಮನ್ನಿಂದ ಬರುವ ಗಾಯಾಳುಗಳನ್ನು ಆಸ್ಪತ್ರೆಗಳಿಗೆ ಕರೆದೊಯ್ಯುವುದು ಹಾಗೂ ಭಾರತದಲ್ಲಿ ಅತ್ಯುತ್ತಮ ಚಿಕಿತ್ಸೆ ದೊರಕಿಸಿಕೊಡಲು ಸಾಧ್ಯವಾಗುವಂತೆ ಅಗತ್ಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ ಈ ಚಿಕಿತ್ಸೆಯ ಸಂಪೂರ್ಣ ವೆಚ್ಚವನ್ನು ಸರ್ಕಾರವೇ ಭರಿಸುವುದು ಎಂದು ಅಲ್ಲಿಯ ಅಧಿಕೃತ ಸುದ್ದಿ ಸಂಸ್ಡೆ ವ್ಯಾಮ್ ಪ್ರಕಟಿಸಿದೆ ಜಕಾರ್ತಾದಲ್ಲಿ ನಡೆದಿರುವ ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಂಟನ್ ಪಂದ್ಯಾವಳಿಯಲ್ಲಿ ಒಲಿಂಪಿಕ್ ರಜತ ಪದಕ ವಿಜೇತೆ ಪಿ ವಿ ಸಿಂಧು ಇಂದು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ

ಜಪಾನೀ ಎದುರಾಳಿಗಳ ವಿರುದ್ದ ಇದು ಸಿಂಧು ಅವರ ಐದನೆಯ ವಿಜಯವಾಗಿದೆ ಭಾರತೀಯ ಆಟಗಾರ್ತಿ ಮುಂದಿನ ಪಂದ್ಯದಲ್ಲಿ ಥೈಲ್ಯಾಂಡಿನ ಬುಸನಾನ್ ಒಂಬಮ್ರುಂಗ್ವಾನ್ ಅವರನ್ನಾಗಲೀ ಅಥವಾ ಚೀನಾದ ಹೆ ಬಿಂಗ್ಲಿಯಾವ್ ಅವರನ್ನಾಗಲೀ ಎದುರಿಸಲಿದ್ದಾರೆ ಸ್ಟೆನಾ ನೆಹ್ವಾಲ್ ಮತ್ತು ಸಮೀರ್ ವರ್ಮಾ ಅವರುಗಳು ಕೂಡಾ ಇಂದಿನ ಪಂದ್ಯಗಳನ್ನು ಆಡಲಿದ್ದಾರೆ ಲಂಡನ್ನಲ್ಲಿ ನಡೆಯುತ್ತಿರುವ ವಿಂಬಲ್ಲನ್ ಪಂದ್ಯಾವಳಿಯಲ್ಲಿಂದು ಐವರು ಭಾರತೀಯ ಆಟಗಾರರು ಪುರುಷರ ಡಬಲ್ಸ್ನ ಪ್ರಾರಂಭಿಕ ಸುತ್ತಿನಲ್ಲಿ ಆಡಲಿದ್ದಾರೆ ರೋಹನ್ ಬೋಪಣ್ಣ ತಮ್ಮ ಫ್ರೆಂಚ್ ಜೊತೆ ಆಟಗಾರ ಎಡ್ವರ್ಡ್ ರೋಜರ್ ವ್ಯಾಸಲಿನ್ ಅವರೊಂದಿಗೆ ಆಸ್ಟ್ರೇಲಿಯಾದ ಜಾನ್ ಮಿಲ್ಮನ್ ಮತ್ತು ಅಲೆಕ್ಸ್ ಡಿಮಿನೂರ್ ಅವರನ್ನು ಎದುರಿಸಲಿದ್ದಾರೆ